ಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿ

ಿ ನಾಡಿನಾದ್ಯಂತ ಇಂದು ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಆಚರಣೆ ಈಗ ವಾರ್ತೆಗಳ ವಿವರ ಉತ್ತರ ಕರ್ನಾಟಕದ ಗಡಿಭಾಗದ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ವಿಜಯಪೂರ ಜಿಲ್ಲೆಗಳು ಎದುರಿಸುತ್ತಿರುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಬದ್ಧವಾಗಿದ್ದು ತಕ್ಷಣ ಕಾರ್ಯಶ್ರವೃತ್ತಗೊಳ್ಳಲಿದೆ ಎಂದು ಜಲ ಸಂಪನ್ನೂಲ ಖಾತೆ ಸಚಿವ ಡಿ

ಶಿವಕುಮಾರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ನೀರಿನ ಸಮಸ್ಟೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ನಡೆಸಿದ ಸಭೆಯ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಕೃಷ್ಣಾ ನದಿಗೆ ನೀರು ಹರಿಬಿಡಲು ಮಹಾರಾಷ್ಟ ಸರ್ಕಾರಕ್ಕೆ ಮುಖ್ಚಮಂತ್ರಿಗಳು ಪತ್ರ ಬರೆದು ವಿನಂತಿಸಿಕೊಂಡಿದ್ದರು ಈ ಭಾಗದ ಜನಪ್ರತಿನಿಧಿಗಳು ಸಮಸ್ಥೆ ನಿವಾರಣೆಗೆ ನಿಯೋಗದ ಮೂಲಕ ಭೇಟಿಯಾಗಿ ಒತ್ತಾಯಿಸಿದಾಗ ಮಹಾರಾಷ್ಷದ ಮುಖ್ಯಮಂತ್ರಿಗಳು ಸದ್ಯದಲ್ಲಿ ನೀರು ಬಿಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಆದರೆ ಈ ಸಮಸ್ಯೆಗೆ ಶಾಕ್ಷತ ಪರಿಹಾರಕ್ತಾಗಿ ನೀರಿಗೆ ಹಣ ಸಂದಾಯ ಮಾಡುವುದರ ಬದಲಾಗಿ ನೀರಿಗೆ ನೀರು ನೀಡಬೇಕೆಂದು ಸೂಚಿಸಿದೆ ಮಹಾರಾಪ್ಸ ಸರ್ಕಾರದ ಈ ಒಪ್ಪಂದಕ್ಕೆ ಕರ್ನಾಟಕ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಮುಂಗಾರ ಹಂಗಾಮಿನ ವೇಳೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ಪೂರೈಕೆ ಮಾಡುವ ಸಂಬಂಧ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿರುವುದಾಗಿ ತಿಳಿಸಿದರು

ಡಿ ಆರ್ ಎಫ್ ತಂಡ ಸನ್ನದ್ದವಾಗಿದೆ ಎಂದು ಮುಖ್ಯಮಂತ್ರಿ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಕುಡಿಯುವ ನೀರಿನ ಸಮಸ್ಲೆಯಾಗಿರುವ ಪ್ರದೇಶಗಳಿಗೆ ಟ್ಲಾಂಕರ್ ಮೂಲಕ ನೀರು ಪೂರೈಸಲಾಗುತ್ತಿದೆ ಇದಕ್ಕಾಗಿ ಜಿಲ್ಲಾಧಿಕಾರಿಗೆ ಹಣ ನೀಡಲಾಗಿದ್ದು ಕುಡಿಯುವ ನೀರಿನ ಸಮಸ್ಟೆ ಇದ್ದರೆ ಸಾರ್ವಜನಿಕರು ಜಿಲ್ಲಾಧಿಕಾರಿ ಅಥವಾ ತಾಲೂಕು ಕಚೇರಿಗಳಿಗೆ ಮಾಹಿತಿ ನೀಡಬಹುದು ಜಿಲ್ಲಾಡಳಿತ ನೀರು ಪೂರೈಕೆಗೆ ವ್ಣವಸ್ಥೆ ಮಾಡಲಿದೆ ಎಂದು ತಿಳಿಸಿದರು ಕುಡಿಯುವ ನೀರು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ತಿ ಉಮಾತಂಕರ್ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಬರಬೀಡಿತ ಜಗಳೂರು ತಾಲ್ಲೂಕಿನಲ್ಲಿ ಜಾನುವಾರುಗಳ ರಕ್ಷಣೆ ಸಂಬಂಧ ಕೂಡಲೇ ಗೋಶಾಲೆ ಆರಂಭಿಸಿ ಅವುಗಳಿಗೆ ಮೇವು ನೀರಿನ ಅಗತ್ತವನ್ನು ಪೂರೈಸುವಂತೆ ಅಧಿಕಾರಿಗಳಿಗೆ ನಿರ್ದೇಶಿಸಿದರು ರಾಜ್ಞದ ರೈತರ ದೆಳೆ ಸಾಲವನ್ನು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿ

ಎಸ್

ಈ ಬಾರಿಯೂ ಬಾಲಕಿಯರು ಮೇಲುಗೈ ಸಾಧಿಸಿದ್ದು

ಸಿಬಿಎಸ್

ವಿದ್ಯಾರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಭ ಹಾರ್ೈಸಿದ್ದಾರೆ ಶಿಕ್ಷಕರು ಮತ್ತು ಪೋಷಕರಿಗೂ ಅಭಿನಂದನೆ ಸಲ್ಲಿಸಿದ್ದು ಯುವ ಮನಸ್ಲುಗಳು ನಿರಂತರವಾಗಿ ದೇಶಕ್ಕೆ ಹೆಮ್ಮೆ ಉಂಟು ಮಾಡುತ್ತಿರಲಿ ವಿದ್ಯಾರ್ಥಿಗಳ ಭವಿಷ್ಣದ ಶೈಕ್ಷಣಿಕ ಹಾದಿ ಉತ್ತಮವಾಗಿರಲಿ ಎಂದು ಹಾರೈಸಿದ್ದಾರೆ ನಾಡಿನಾದ್ಜಂತ ಇಂದು ಬಸವ ಜಯಂತ ಆಚರಿಸಲಾಗುತ್ತದೆ ಸಮಾನತೆಯ ಹರಿಕಾರ ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ ಬೆಂಗಳೂರಿನಲ್ಲಿ ಇಂದು ಅವರ ಪುತ್ವಳಿಗೆ ರಾಜ್ಯಪಾಲ ವಜುಬಾಯಿ ವಾಲಾ ಹಾಗೂ ಮುಖ್ಜಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಲಾರ್ಪಣೆ ಮಾಡಲಿದ್ದಾರೆ

ಪಾಲಿಕೆ ಮೇಯರ್ ಗಂಗಾಬಿಕೆ ಮಲ್ಲಿಕಾರ್ಜುನ ಕಾರ್ಯಕ್ರಮ ಉದ್ವಾಟಿಸಲಿದ್ದಾರೆ

ಜಗಜ್ಣೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆ ಹಿನ್ನೆಲೆ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಆರ್

ಇಂದು ಅಕ್ಷಯ ತೈತೀಯ ದೇವತೆಗಳ ಪೂಜೆಗೂ ಪಿತೃಗಳ ಪೂಜೆಗೂ ಇದು ಶುಭ ದಿನವಾಗಿದೆ ಅಕ್ಷಯ ತೈತೀಯ ದಂದು ಆಚರಿಸುವ ಆಚರಣೆಗಳು ಮಿತಿಯೇ ಇಲ್ಲದಷ್ಟು ಫಲವನ್ನು ಕೊಡುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಈ ದಿನ ದೇವತಾ ಪೂಜೆಯನ್ನು ಮಾಡಬೇಕು ದಾನವನ್ನು ಕೊಡಬೇಕು ಜಪವನ್ನು ಮಾಡಬೇಕು ತೀರ್ಥ ಸ್ನಾನವನ್ನು ಮಾಡಬೇಕು ಎನ್ನುವುದು ಸಂಪ್ರದಾಯದ ನಿಲುವು ಶ್ರೀ ಕೃಷ್ಣನ ಪೂಜೆಯನ್ನು ಮಾಡುವ ಕ್ರಮವೂ ಈ ದಿನದಲ್ಲಂಟು ಶ್ರೀಗಂಧವನ್ನು ಕೃಷ್ಣನ ಮೂರ್ತಿಗೆ ಲೇಪಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುವುದು ಪೂಜೆಯ ನಂತರ ದಾನವನ್ನು ಮಾಡಬೇಕು ಹೀಗೆ ಕೊಡುವ ದಾನ ಮರಳಿ ನಮ್ದಲ್ಲಿಗೆ ಅಕ್ಷಯವಾಗಿ ಬರುತ್ತದೆ ಎಂಬುದು ನಂಬಿಕೆ ಕುಂದಗೋಳ ಮತ್ತು ಚಿಂಚೋಳ ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಬಿಜೆಪಿ ಅಭ್ವರ್ಥಿಗಳು ಗೆಲುವು ಸಾಧಿಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡ್ಕೂರಪ್ಪ ಹೇಳಿದ್ದಾರೆ ಕಲಬುರ್ಗಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಸಭೆ ನಡೆಸಲಾಗಿದೆ ಎಂದರು ಈಗ ಚುಟುಕು ಸುದ್ದಿ ಹಿರಿಯ ರಂಗಕಲಾವಿದ ನಿರ್ದೇಶಕ ಬಳ್ಳಾರಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅನಿಲ್ ದೇಸಾಯಿ ಅವರು ನಿನ್ನೆ ಧಾರವಾಡದಲ್ಲಿ ನಿಧನರಾದರು ಅವರ ಪಾರ್ಥಿವ ಶರೀರದ ಅಂತ್ಯಸಂಸ್ಕಾರ ನಿನ್ನೆ ಸಂಜೆ ಧಾರವಾಡದ ಹೊಸಯಲ್ಲಾಪುರದ ರುಫ್ರಭೂಮಿಯಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಧಾರವಾಡ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥ ಸತೀಶ ಪರ್ವತೀಕರ್ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಹಾ

ಕಾಖಂಡಕಿ ಡಾಕ್ಟರ್ ಬಾಳಣ್ಣ ಶೀಗಿಹಳ್ಳಿ ಸೇರಿದಂತೆ ಅನೇಕ ಗಣ್ಣರು ಪಾಲ್ಗೊಂಡಿದ್ದರು ವೈಜ್ಞಾನಿಕ ತಳಹದಿಯ ಕಾಲ್ಪನಿಕ ಕತೆಗಾರ ಕಾದಂಬರಿಕಾರ ಹಿರಿಯ ಸಾಹಿತಿ ಧಾರವಾಡದ ಹ

ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನಿನ್ನೆ ರಾತ್ರಿ ಧಾರವಾಡದ ಹೊಸ ಬಸ್ ನಿಲ್ದಾಣದ ಹಿಂಬದಿ ಇರುವ ರುದ್ರ ಭೂಮಿಯಲ್ಲಿ ನೆರವೇರಿತು

ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಕಟಣೆ ತಿಳಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿಂ ಉತ್ತರ ಕರ್ನಾಟಕದ ಗಡಿಭಾಗ ಎದುರಿಸುತ್ತಿರುವ ನೀರಿನ ಸಮಸ್ಥೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಬದ್ದ ಜಲ ಸಂಪನ್ನೂಲ ಖಾತೆ ಸಚಿವ ಡಿ

ಕೇಂದ್ರೀಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿ

ಎಸ್

ಿ ನಾಡಿನಾದ್ಯಂತ ಇಂದು ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು